ಭಯೋತ್ವಾದನೆ ಹಾಗೂ ಮಾತುಕತೆ ಒಟ್ಟೊಟ್ಟಿಗೆ ಸಾಧ್ಯವಿಲ್ಲ ಆದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮುಕ್ತ ವಾತಾವರಣ ನಿರ್ಮಾಣಕ್ಕೆ ಸಿದ್ದ ಎಂದು ಭಾರತದ ಸರ್ಕಾರ ಸ್ಪಷ್ವನೆ

ಕರ್ತಾರ್ಪುರ್ ಕಾರಿಡಾರ್ ಸಂಬಂಧಿಸಿದಂತೆ ಚರ್ಚಿಸಲು ಭಾರತ ಪಾಕಿಸ್ತಾನ ನಡುವೆ ಮೊದಲ ಸಭೆ ಆರಂಭ

ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಚುನಾವಣಾ ಆಯೋಗದಿಂದ ಕೇಂದ್ರ ವೀಕ್ವಕರುಗಳ ಸಭೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಂದ ವಿವಿಧ ಶೌರ್ಯ ಹಾಗೂ ಸೇನಾ ಪದಕಗಳ ಪ್ರದಾನ

ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಒಬ್ಬ ರಾಜಕೀಯ ಮುತ್ಸದ್ದಿ ಎಂದು ಕೆಲ ಜನರು ಹೇಳುತ್ತಾರೆ ಇದು ನಿಜವೇ ಆಗಿದ್ದರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ದ ಮಸೂದ್ ಅಜ಼ರ್ನನ್ನು ಭಾರತದ ವಶಕ್ಕೆ ಒಪ್ಪಿಸಬೇಕು ಎಂದು ಸುಷ್ಮಾ ಸ್ವರಾಜ್ ಹೇಳಿದರು ಭಯೋತ್ವಾದನೆ ಕುರಿತಂತೆ ಪಾಕಿಸ್ತಾನ ಅಂತಾರಾಷ್ಟೀಯ ಸಮುದಾಯವನ್ನು ದಾರಿ ತಪ್ಪಿಸುತ್ತಿದೆ ಹಾಗೂ ತೆರೆಮರೆಯಲ್ಲಿ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸಿದೆ ಎಂದು ಸಚಿವರು ಹೇಳಿದರು

ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯತ್ವವನ್ನು ಭಾರತಕ್ಕೆ ಆದಷ್ಟು ಶೀಘ್ರವಾಗಿ ಒದಗಿಸಲು ಭಾರತಕ್ಕೆ ಬೆಂಬಲ ನೀಡುವುದಾಗಿ ಅಮೆರಿಕ ಮತ್ತೊಮ್ಮೆ ಸ್ಪಷ್ಟಪದಿಸಿದೆ

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ನೇತೃತ್ವದ ಭಾರತೀಯ ನಿಯೋಗ ಅಮೆರಿಕಾದ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ಅಂತಾರಾಷ್ಟೀಯ ಭದ್ರತೆ ಕುರಿತ ಅಧೀನ ಕಾರ್ಯದರ್ಶಿ ಆಂಡ್ರಿಯಾ ಥಾಂಪ್ಪನ್ ನೇತ್ವತ್ವದ ನಿಯೋಗದೊಂದಿಗೆ ಮಾತುಕತೆ ನಡೆಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆ ನೀಡಿದೆ ಜಾಗತಿಕ ಭದ್ರತೆ ಅಣ್ವಸ್ತ್ರ ಸವಾಲುಗಳು ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ಉಭಯ ದೇಶಗಳು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡವು ಸಾಮೂಹಿಕ ವಿನಾಶ ಶಸ್ತ್ರಾಸ್ತ್ರ ನಿಯಂತ್ರಣಕ್ಕೆ ಉಭಯ ದೇಶಗಳು ತಮ್ಮ ಬದ್ದತೆಯನ್ನು ಪುನರ್ ಪ್ರತಿಪಾದಿಸಿದವು ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಅಂತಹ ಅಸ್ತ್ರಗಳು ಸಿಗದಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದವು

ಆದರೆ ವಿಶ್ವಸಂಸ್ಥೆಯಿಂದ ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಫೋಷಿಸುವ ಪ್ರಸ್ತಾವಕ್ಕೆ ಚೀನಾ ಮತ್ತೊಮ್ಮೆ ತಾಂತ್ರಿಕ ಅಡಚಣೆಯನ್ನು ಮುಂದಿಟ್ಟಿರುವುದಕ್ಕೆ ಭಾರತ ನಿನ್ನೆ ರಾತ್ರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ

ವಿಶ್ವಸಂಸ್ಡೆಯ ಎಲ್ಲ ಸದಸ್ಯ ರಾಷ್ವಗಳು ಪ್ರಸ್ತಾವವನ್ನು ಬೆಂಬಲಿಸಿರುವುದಕ್ಕೆ ಭಾರತ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಭದ್ರತಾ ಮಂಡಳಿಯ ಎಲ್ಲ ಸದಸ್ಯ ರಾಷ್ಟಗಳು ನಿರೀಕ್ಷೆಗೂ ಮೀರಿ ಪ್ರಸ್ತಾವವನ್ನು ಬೆಂಬಲಿಸಿವೆ ಎಂದು ಭಾರತ ಹೇಳಿದೆ ರಫೇಲ್ ಪ್ರಕರಣ ಕುರಿತಂತೆ ಸಲ್ಲಿಸಲಾಗಿರುವ ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಕೇಂದ್ರ ಸರ್ಕಾರ ನಿನ್ನೆ ನ್ಯಾಯಾಲಯದಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಸಿದ್ದು ಪ್ರಕರಣದಲ್ಲಿ ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳು ರಾಷ್ಟೀಯ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾದವು ಎಂದು ಹೇಳಿದೆ ರಕ್ಷಣಾ ಸಚಿವಾಲಯ ತನ್ನ ಈ ಪ್ರಮಾಣಪತ್ರದಲ್ಲಿ ದಾಖಲೆಗಳನ್ನು ಯಾರು ನಕಲುಪ್ರತಿ ಮಾಡಿದ್ದಾರೋ ಅವರು ಅಪರಾಧ ಎಸಗಿದ್ದಾರೆ ಮತ್ತು ಅವುಗಳನ್ನು ಸೋರಿಕೆ ಮಾಡುವ ಮೂಲಕ ದೇಶದ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಿದ್ದಾರೆ ಎಂದು ಹೇಳಿದೆ ದಾಖಲೆ ಸೋರಿಕೆ ಬಗ್ಗೆ ಆಂತರಿಕ ತನಿಖೆ ಪ್ರಗತಿಯಲ್ಲಿದೆ ಎಂದು ಸಹ ಸಚಿವಾಲಯ ಹೇಳಿದೆ ಅರ್ಜಿದಾರರಾದ ಮಾಜಿ ಕೇಂದ್ರ ಸಚಿವ ಯಶವಂತ್ ಸಿನ್ಡಾ ಮತ್ತು ಅರುಣ್ ಶೌರಿ ಹಾಗೂ ವಕೀಲ ಪ್ರಶಾಂತ್ ಭೂಷಣ್ ಲಗತ್ತಿಸಿರುವ ದಾಖಲೆಗಳು ಯುದ್ದ ವಿಮಾನದ ಯುದ್ದ ಸಾಮರ್ಥ್ಯಕ್ಕೆ ಸಂಬಂಧಿಸಿದವು ಈ ಮಾಹಿತಿ ಸೋರಿಕೆ ಅಪಾಯಕಾರಿ ಎಂದು ಪ್ರಮಾಣಪತ್ರದಲ್ಲಿ ತಿಳಿಸಲಾಗಿದೆ

ಎರಡು ಹಂತಗಳಲ್ಲಿ ಪ್ರಯಾಣಿಕರ ಟರ್ಮಿನಲ್ ಕಟ್ಲಡ ಸಮುಚ್ಬಯವನ್ನು ನಿರ್ಮಿಸಲಾಗುವುದು ಆ ಕಟ್ಟಡಗಳು ಹಸಿರು ಪರಿಸರದೊಂದಿಗೆ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಆಧರಿಸಿದ ಭಿತ್ತಿಚಿತ್ರಗಳನ್ನು ಹೊಂದಿರಲಿದೆ ಭಾರತ ಸರ್ಕಾರ ಯಾತ್ರಿಕರ ಭದ್ರತೆಗೆ ಅಗ್ರ ಆದ್ಯತೆ ನೀಡಿದೆ ಕರ್ತಾರ್ಪುರ್ ಸಾಹೀಬ್ಗೆ ಭಕ್ತರ ಭೇಟಿ ಕುರಿತಂತೆ ಮಾತ್ರ ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾರತೀಯ ಸೇನಾ ಪಡೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗೆ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ವಿತರಿಸಿ ಸನ್ಮಾನಿಸಿದರು ಎರಡು ಕೀರ್ತಿ ಚಕ್ರ ಹಾಗೂ ಒಂದು ಶೌರ್ಯ ಚಕ್ರ ಪದಕವನ್ನು ಮರಣೋತ್ತರವಾಗಿ ಪ್ರದಾನ ಮಾಡಲಾಯಿತು ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರಿಗೆ ಪರಮ ವಿಶಿಷ್ಠ ಸೇವಾ ಪದಕವನ್ನು ನೀಡಿ ಗೌರವಿಸಲಾಯಿತು

ಬರಲಿರುವ ಲೋಕಸಭಾ ಚುನಾವಣೆಗೆ ಸಿದ್ಗತೆ ನಡೆಸಲು ನವದೆಹಲಿಯಲ್ಲಿಂದು ಕೇಂದ್ರ ವೀಕ್ಷಕರುಗಳ ಸಭೆಯನ್ನು ಚುನಾವಣಾ ಆಯೋಗ ನಡೆಸಲಿದೆ ಚುನಾವಣಾ ಸಂದರ್ಭದಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯಗಳು ಜವಾಬ್ದಾರಿ ಹಾಗೂ ಪಾತ್ರ ಕುರಿತಂತೆ ಕೇಂದ್ರ ವೀಕ್ಷಕರುಗಳಿಗೆ ಈ ಸಭೆಯಲ್ಲಿ ಮಾಹಿತಿ ನೀಡಲಾಗುತ್ತದೆ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ಪ್ರಕಟಿಸಿದ ನಂತರ ನಡೆಯುತ್ತಿರುವ ಮೊಟ್ಟ ಮೊದಲ ಸಭೆ ಇದಾಗಿದೆ ದಿನವಿದೀ ನಡೆಯಲಿರುವ ಈ ಸಭೆಯಲ್ಲಿ ಮತದಾರರಿಗೆ ಆಮಿಷ ಒದ್ದಲಾಗುವ ಹಣ ಮತ್ತು ಮದ್ಯ ಸೇರಿದಂತೆ ಇನ್ನಿತರ ಅಕ್ರಮ ವಸ್ತುಗಳ ಸಾಗಣೆ ತಡೆಯುವುದು ಹಾಗೂ ಅಭ್ಯರ್ಥಿಗಳ ವೆಚ್ಚಗಳ ಮೇಲೆ ನಿಗಾವಹಿಸಲು ಚುನಾವಣಾ ಆಯೋಗದ ವ್ಯವಸ್ಥೆಗಳನ್ನು ಬಳಸಿಕೊಳ್ಳುವ ಬಗ್ಗೆ ಚರ್ಚಿಸಲಾಗುತ್ತದೆ ಭಾರತೀಯ ಕಂದಾಯ ಸೇವೆ ಭಾರತೀಯ ಆಡಳಿತ ಸೇವೆ ಹಾಗೂ ಭಾರತೀಯ ಪೊಲೀಸ್ ಸೇವೆ ಸೇರಿದಂತೆ ಹಲವು ಕೇಂದ್ರ ಸೇವೆಗಳ ಅಧಿಕಾರಿಗಳನ್ನು ಹಾಗೂ ಇತರರನ್ನು ಕೇಂದ್ರ ಚುನಾವಣಾ ವೀಕ್ಷಕರನ್ನಾಗಿ ನಿಯೋಜಿಸಲಾಗಿದೆ ಚುನಾವಣಾ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವ ವರೆಗೆ ಇವರೆಲ್ಲ ಚುನಾವಣಾ ಕರ್ತವ್ಯದ ಅಧಿಕಾರಿಗಳಾಗಿರುತ್ತಾರೆ ಜಮ್ಮು ಮತ್ತು ಕಾಶ್ಟೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಸಲು ಪೂರಕ ವಾತಾವರಣ ಇದೆಯೇ ಎಂಬ ಬಗ್ಗೆ ಹೊಸದಾಗಿ ಪರಿಶೀಲಿಸಲು ಚುನಾವಣಾ ಆಯೋಗ ನೇಮಕ ಮಾಡಿರುವ ವಿಶೇಷ ವೀಕ್ಷಕರ ತಂಡ ಇಂದು ಶ್ರೀನಗರಕ್ಕೆ ಭೇಟಿ ನೀಡುತ್ತಿದೆ

ನೂರ್ ಮೊಹಮ್ಮದ್ ಮತ್ತು ಎ ಎಸ್ ಗಿಲ್ ಅವರನ್ನೊಳಗೊಂಡ ಮೂವರ ತಂಡ ಈ ಕುರಿತಂತೆ ಇಂದು ಆ ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಭದ್ರತಾ ಅಧಿಕಾರಿಗಳು ಹಾಗೂ ಇತರೆ ಪ್ರಮುಖರೊಂದಿಗೆ ಸಂವಾದ ನಡೆಸಲಿದೆ

ತಂಡ ಜಮ್ಮುವಿನಲ್ಲಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಪೊಲೀಸ್ ಮುಖ್ಯಸ್ದರನ್ನು ಭೇಟಿ ಮಾಡಲಿದೆ ಲೋಕಸಭಾ ಚುನಾವಣೆ ಫೋಷಣೆಗೆ ಮುನ್ನ ಕಳೆದ ನಾಲ್ಕು ಮತ್ತು ಐದರಂದು ಮುಖ್ಯ ಚುನಾವಣಾಧಿಕಾರಿ ಸುನಿಲ್ ಅರೋರಾ ನೇತೃತ್ವದಲ್ಲಿ ಚುನಾವಣಾ ಆಯೋಗ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿತ್ತು

ಮುಂಬೈನ ಉತ್ತರ ಕೇಂದ್ರ ಕ್ಷೇತ್ರದಿಂದ ಪ್ರಿಯಾ ದತ್ ಸೋಲಾಪುರ್ದಿಂದ ಸುಶೀಲ್ ಕುಮಾರ್ ಶಿಂಧೆ ಮತ್ತು ಮುಂಬೈ ದಕ್ಷಿಣ ಕ್ಷೇತ್ರದಿಂದ ಮಿಲಿಂದ್ ದಿಯೋರಾ ಅವರನ್ನು ಕಾಂಗೈಸ್ ಕಣಕ್ಷಿಳಿಸಲಿದೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಯುಕ್ತ ಜನತಾದಳ ಸ್ಪರ್ಧಿಸಲಿದೆ ರಾಬರ್ಟ್ಸ್ಗೆಂಜ್ ಖಾನ್ಪುರ್ ದೆಹತ್ ಹಾಗೂ ಪಿಲಿಭಿತ್ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿ ಳಿಸಲಾಗುವುದು ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ